ಭೇಟಿಯ ಅವಧಿಯಲ್ಲಿ ಪ್ರಧಾನಿಯವರು ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಹೌಡಿ ಮೋದಿ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಈ ಬಾರಿಯ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಬಡತನ ನಿರ್ಮೂಲನೆಗಾಗಿ ಬಹುಹಂತದ ಪ್ರಯತ್ನ ಗುಣಮಟ್ಟದ ಶಿಕ್ಷಣ ಹವಾಮಾನ ಬದಲಾವಣೆ ವಿರುದ್ಧ ಸ್ತ್ರಿಯ ಪಾಲ್ಗೊಳ್ಳುವಿಕೆ ಮುಂತಾದ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ ಪ್ರಯಾಣ ಆರಂಭಿಸುವ ಮುನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜವಾಬ್ದಾರಿಯುತ ಪರಿಣಾಮಕಾರಿ ಮತ್ತು ಎಲ್ಲರನ್ನು ಒಳಗೊಳ್ಳುವ ಬಹುಹಂತದ ಸುಧಾರಣಾ ಕಾರ್ಯಗಳಿಗೆ ಭಾರತ ಬದ್ಧ ಎಂದು ಟ್ವೀಟ್ ಮಾಡಿದ್ದಾರೆ ಸುತ್ಕಿರ ಅಭಿವೃದ್ಧಿ ಗುರಿಗಳನ್ನು ತಲುಪುವಲ್ಲಿ ಭಾರತದ ಸಾಧನೆ ಕುರಿತು ವಿಶ್ವಸಂಸ್ಥೆಯ ಸಭೆಯಲ್ಲಿ ಪ್ರಸ್ತಾಪಿಸುವುದಾಗಿ ಅವರು ಹೇಳಿದ್ದಾರೆ ಅಮೆರಿಕದ ಪ್ಯೂಸ್ಟನ್ನಲ್ಲಿ ಅಲ್ಲಿನ ಭಾರತೀಯ ಸಮುದಾಯ ನಾಳೆ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹ ಭಾಗವಹಿಸಲಿದ್ದಾರೆ ಭಾರತೀಯ ಸಮುದಾಯದ ಕಾರ್ಯಕ್ರಮವೊಂದರಲ್ಲಿ ಇದೇ ಪ್ರಥಮ ಬಾರಿಗೆ ಅಮೆರಿಕ ಅಧ್ವಕ್ಷರು ಭಾಗವಹಿಸುತ್ತಿರುವುದು ಭಾರತದ ಪಾಲಿಗೆ ಒಂದು ಹೊಸ ಮೈಲಿಗಲ್ಲು ಎಂದು ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ ಇದಲ್ಲದೆ ಹ್ಯೂಸ್ಟನ್ನಲ್ಲಿ ಜಾಗತಿಕ ಮಟ್ಟದ ವಿವಿಧ ಇಂಧನ ಮತ್ತು ವಿದ್ಯುತ್ ಉತ್ಪಾದನಾ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಪ್ರಧಾನಮಂತ್ರಿ ಸಮಾಲೋಚನೆ ನಡೆಸಲಿದ್ದಾರೆ ವಿಶ್ವಸಂಸ್ಥೆಯ ಆರೋಗ್ಯ ಭದ್ರತೆ ಕಾರ್ಯತ್ರಮದಲ್ಲೂ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಗವಹಿಸಲಿದ್ದು ಭಾರತದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಸೇರಿದಂತೆ ವಿವಿಧ ಆರೋಗ್ಯ ಕಾರ್ಯಕ್ರಮಗಳ ಸಾಧನೆ ಕುರಿತು ಪ್ರಸ್ತಾಪಿಸಲಿದ್ದಾರೆ ಪ್ರಸ್ತುತ ಅಂತಾರಾಷ್ಟೀಯ ಸಮುದಾಯ ಪಲವು ಸವಾಲುಗಳನ್ನು ಎದುರಿಸುತ್ತಿದ್ದು ಇವುಗಳ ವಿರುದ್ಧ ಬಲಿಷ್ಠ ಜಾಗತಿಕ ಬದ್ಧತೆಯ ಹಾಗೂ ಬಹುಹಂತದ ಕ್ರಿಯಾತ್ಮಕ ಹೋರಾಟ ಅಗತ್ಯ ಎಂದು ಅವರು ಹೇಳಿದ್ದಾರೆ

ಭಾರತದಲ್ಲಿ ಸ್ವಚ್ಛ ಭಾರತ್ ಅಭಿಯಾನದ ಮೂಲಕ ನೈರ್ಮಲ್ಕೀಕರಣಕ್ಕೆ ನೀಡಿದ ಕೊಡುಗೆ ಪರಿಗಣಿಸಿ ಬಿಲ್ ಮತ್ತು ಮೆಲಿಂದಾ ಗೇಟ್ಸ್ ಪ್ರತಿಷ್ಠಾನ ಕೊಡಮಾಡುವ ಗ್ಲೋಬಲ್ ಗೋಲ್ ಕೀಪರ್ಸ್ ಪ್ರಶಸ್ತಿಗೆ ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಜನರಾಗಿದ್ದು ಇದೇ ವೇಳೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ನೇಪಥ್ಯದಲ್ಲಿ ಪ್ರಧಾನಮಂತ್ರಿಯವರು ವಿವಿಧ ರಾಷ್ಷಗಳ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ

ಐದು ದಿನಗಳ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿರುವ ಮಂಗೋಲಿಯಾ ಅಧ್ಯಕ್ಷ ಬಟುಲ್ಗಾ ಖಿಲ್ತ್ಮಾ ಹಾಗೂ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರ ಸಮ್ಖಖದಲ್ಲಿ ದೆಹಲಿಯಲ್ಲಿ ನಿನ್ನೆ ಒಡಂಬಡಿಕೆ ಏರ್ಪಟ್ಟತು ಎರಡೂ ದೇಶಗಳ ಅಲ್ವಕಾಲೀನ ಪ್ರವಾಸಿಗರ ಅನುಕೂಲಕ್ಷಾಗಿ ಇ ವೀಸಾ ಯೋಜನೆಯನ್ನು ಘೋಷಿಸಲಾಯಿತು

ಜೈಶಂಕರ್ ಅಲ್ಲಿನ ಅಗ್ರ ನಾಯಕರೊಂದಿಗೆ ಶುದ್ದ ಇಂಧನ ತಂತ್ರಜ್ಞಾನ ಮತ್ತು ಭಯೋತ್ಪಾದನೆ ವಿರುದ್ದದ ಹೋರಾಟ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು ಅಲ್ಲದೆ ಫಿನ್ಲೆಂಡ್ ವಿದೇಶಾಂಗ ಸಚಿವ ಪೆಕಾ ಹಾವಿಸ್ತೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಇದಕ್ಕೂ ಮುನ್ನ ಫಿನ್ಲೆಂಡ್ ಸಂಸತ್ಗೆ ಭೇಟಿ ನೀಡಿದ ಎಸ್ ಜೈಶಂಕರ್ ಅಲ್ಲಿನ ಪ್ರಥಮ ಡೆಪ್ಲುಟಿ ಸ್ವೀಕರ್ ಅವರೊಂದಿಗೆ ಲಿಂಗ ಸಮಾನತೆ ಮತ್ತು ಸೂಕ್ಷ್ನ ಹಣಕಾಸು ವ್ವವಸ್ಥೆ ಕುರಿತು ಸಮಾಲೋಚನೆ ನಡೆಸಿದರು ಅಲ್ಲಿನ ರಾಜಧಾನಿ ಹೆಲ್ಲಿಂಕಿಯಲ್ಲಿ ನಿರ್ಮಿಸಿರುವ ಮಹಾತ್ನ ಗಾಂಧಿ ಪ್ರತಿಮೆಯನ್ನು ಅನಾವರಣಗೊಳಿಸಿದರು ಯುರೋಪ್ ಒಕ್ಕೂಟದ ಹಾಲಿ ಅಧ್ಯಕ್ಷ ಸ್ಥಾನದಲ್ಲಿರುವ ಫಿನ್ಲೆಂಡ್ ಕಾಶ್ಮೀರ ವಿಷಯದಲ್ಲಿ ಭಾರತವನ್ನು ಬೆಂಬಲಿಸಿದೆ

ತೆರಿಗೆ ಕಡಿತ ಕ್ರಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಾಗತಿಸಿದ್ದು ಇದೊಂದು ಐತಿಹಾಸಿಕ ಕ್ರಮವಾಗಿದ್ದು ಮೇಕ್ ಇನ್ ಇಂಡಿಯಾ ಅಭಿಯಾನಕ್ಕೆ ಉತ್ತೇಜನ ನೀಡಲಿದೆ ಅಲ್ಲದೆ ಜಾಗತಿಕ ಖಾಸಗಿ ಬಂಡವಾಳ ಆಕರ್ಷಿಸಲಿದೆ ಎಂದು ಟ್ಟೀಟ್ ಮಾಡಿದ್ದಾರೆ ತೆರಿಗೆ ಕಡಿತ ಕ್ರಮವನ್ನು ಭಾರತೀಯ ವಾಣಿಜ್ಞ ಮತ್ತು ಕೈಗಾರಿಕಾ ಮಹಾ ಒಕ್ಕೂಟ ಫಿಕಿ ಸ್ವಾಗತಿಸಿದ್ದು ಪ್ರಸಕ್ತ ಆರ್ಥಿಕ ಹಿಂಜರಿಕೆ ನಿಭಾಯಿಸುವಲ್ಲಿ ಹಾಗೂ ಅಭಿವೃದ್ದಿಗೆ ಉತ್ತೇಜನ ನೀಡುವಲ್ಲಿ ಈ ಕ್ರಮ ಪೂರಕವಾಗಿದೆ ಎಂದಿದೆ ಫಿಕಿ ಅಧ್ಯಕ್ಷ ಸಂದೀಪ್ ಸೋಮಾನಿ ಉದ್ಯಮ ಸಂಸೈಗಳ ಆದಾಯ ತೆರಿಗೆ ಕಡಿತಗೊಳಿಸಬೇಕೆಂಬುದು ಒಕ್ಕೂಟದ ಬಹುದಿನಗಳ ಬೇಡಿಕೆಯಾಗಿತ್ತು ಎಂದಿದ್ದಾರೆ ಭಾರತೀಯ ಕೈಗಾರಿಕಾ ಒಕ್ಕೂಟ ಸಿಐಐ ಮಹಾನಿರ್ದೇತಕ ಚಂದ್ರಜಿತ್ ಬ್ವಾನರ್ಜಿ ಹೆಚ್ಚಿನ ತೆರಿಗೆಯಿಂದಾಗಿ ಭಾರತೀಯ ಸಂಸ್ಥೆಗಳು ಜಾಗತಿಕ ಸಂಸ್ಥೆಗಳೊಂದಿಗೆ ಸ್ಪರ್ಧಿಸಬೇಕಿತ್ತು ಹೀಗಾಗಿ ತೆರಿಗೆ ಕಡಿಮೆ ಮಾಡಬೇಕೆಂಬುದು ಸಿಐಐನ ಬಹುಹಿಂದಿನ ಬೇಡಿಕೆಯಾಗಿತ್ತು ಎಂದಿದ್ದಾರೆ ಅಸೋಚಾಮ್ ಮಹಾಕಾರ್ಯದರ್ಶಿ ದೀಪಕ್ ಸೂದ್ ತೆರಿಗೆ ಕಡಿತ ಕ್ರಮದಿಂದ ದೇಶೀಯ ಆರ್ಥಿಕತೆ ಚೇತರಿಕೆ ಕಾಣಲಿದ್ದು ವಿದೇಶಿ ಬಂಡವಾಳ ಹೂಡಿಕೆ ಹರಿದು ಬರಲಿದೆ ಎಂದಿದ್ದಾರೆ ಇರಾಕ್ನ ಕರ್ಹಾಲಾದಲ್ಲಿ ನಿನ್ನೆ ರಾತ್ರಿ ಮಿನಿ ಬಸ್ವೊಂದರಲ್ಲಿ ಬಾಂಬ್ ಸ್ತೋಟಿಬದ್ದು

ಕರ್ಸಾಲಾದಿಂದ ದಕ್ಷಿಣಕ್ಕೆ ಅಲ್ಹಿಲಾ ನಗರದತ್ತ ಬಸ್ ತೆರಳುತ್ತಿದ್ದಾಗ ಸೇನಾಪಡೆ ಚೆಕ್ ಪಾಯಿಂಟ್ ಬಳಿ ಸ್ವೋಟ ಸಂಭವಿಸಿದೆ

ಇದುವರೆಗೆ ಯಾವುದೇ ಸಂಘಟನೆ ಸ್ಕೋಟದ ಹೊಣೆ ಹೊತ್ತಿಲ್ಲ ಕರ್ನಾಟಕದಲ್ಲಿ ಪ್ರವಾಹದಿಂದಾಗಿ ಹಲವು ಜಿಲ್ಲೆಗಳಲ್ಲಿ ಬೆಳೆ ನಾತ ಪರಿಸ್ತಿತಿಯನ್ನು ಸಮೀಕ್ಷೆ ಮಾಡಲಾಗಿದ್ದು

ಎರಡನೇ ಕ್ರೇಯಾಂಕಿತ ಅಮಿತ್ ಪಂಘಾಲ್ ಈ ಪಂದ್ಯಾವಳಿಯ ಪ್ರಶಸ್ತಿ ಸುತ್ತು ತಲುಪಿದ ಪ್ರಥಮ ಭಾರತೀಯ ಆಟಗಾರರಾಗಿದ್ದಾರೆ

ಜಿ